ಬೆಂಗಳೂರಿನಲ್ಲಿ ಇಂದು ಸಕಲ ಸರ್ಕಾರಿ ಗೌರವಗಳೊಂದಿಗೆ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಗಣ್ಯರ ಕಂಬನಿ

ರಾಜ್ಯ ಸರ್ಕಾರ ಮೂರು ದಿನಗಳ ಶೋಕಾಚರಣೆ ಪ್ರಕಟಿಸಿದೆ ಬೆಂಗಳೂರಿನ ಖಾಸಗಿ ಆಸ್ವತ್ರೆಯಲ್ಲಿ ಕಳೆದ ಕೆಲ ದಿನಗಳಿಂದ ಚಿಕಿತ್ಸೆ ಪಡೆಯುತ್ತಿದ್ದರೂ ಫಲಕಾರಿಯಾಗದೆ ನಿನ್ನೆ ಬೆಳಗಿನ ಜಾವ ಅವರು ವಿಧಿವಶರಾದರು ಅನಂತಕುಮಾರ್ ಅವರು ಪತ್ನಿ ಡಾಕ್ಟರ್ ತೇಜಸ್ವಿನಿ ಮತ್ತು ಇಬ್ಬರು ಪುತ್ರಿಯರಾದ ಐಶ್ವರ್ಯ ಮತ್ತು ವಿಜೇತಾ ಅವರನ್ನು ಅಗಲಿದ್ದಾರೆ ಅನಂತಕುಮಾರ ಅವರ ಬೆಂಗಳೂರಿನ ಬಸವನಗುಡಿಯ ಮನೆಯಲ್ಲಿ ಇಡೀ ದಿನ ಪಾರ್ಥಿವ ಶರೀರದ ದರ್ಶನಕ್ಕೆ ವ್ಯವಸ್ಥೆ ಕಲ್ಪಿಸಲಾಗಿತ್ತು

ಸಕಲ ಸರ್ಕಾರಿ ಗೌರವಗಳೊಂದಿಗೆ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಜರುಗಲಿದೆ ಎಲ್ಲ ಸರ್ಕಾರಿ ಕಚೇರಿಗಳ ಮೇಲೆ ನಾಳೆ ವರೆಗೆ ರಾಷ್ವದ್ವಜವನ್ನು ಅರ್ಧ ಮಟ್ಟದಲ್ಲಿ ಹಾರಿಸಿ ಅಗಲಿದ ನಾಯಕ ಎಚ್

ಅನಂತಕುಮಾರ ಅವರಿಗೆ ಗೌರವಾರ್ಪಣೆ ಮಾಡಲಾಗುತ್ತಿದೆ ಉಪರಾಷ್ಟಪತಿ ವೆಂಕಯ್ಯ ನಾಯ್ದು ಬಿಜೆಪಿಯ ರಾಷ್ಟೀಯ ಅಧ್ಯಕ್ಷ ಅಮಿತ್ ಷಾ ಕೇಂದ್ರ ಸಚಿವರಾದ ರಾಜನಾಥ್ ಒಂಗ್ ಪ್ರಕಾಶ ಜಾವಡೇಕರ ಪಿಯೂಷ್ ಗೋಯಲ್ ಡಾಕ್ಷರ್ ಹರ್ಷವರ್ಧನ್ ರಾಧಾ ಮೋಹನಸಿಂಗ್ ರಾಮದಾಸ ಅಠಾವಳೆ ಡಾಕ್ಷರ್ ಮಹೇಶ ಶರ್ಮಾ ಅಶ್ವಿನಿಕುಮಾರ ಚೌದೆ ರಾಮಕೃಪಾಲ್ ಯಾದವ್ ಹಾಗೂ ಬಿಹಾರ ಆರೋಗ್ಟ ಬಾತೆ ಸಚಿವ ಮಂಗಲ್ ಪಾಂಡೆ ಇಂದು ಬೆಂಗಳೂರಿಗೆ ಆಗಮಿಸಲಿದ್ದು ಅನಂತಕುಮಾರ್ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದು ಗೌರವ ನಮನ ಸಲ್ಲಿಸುವರು ಎಂದು ಪಕ್ಷದ ಮೂಲಗಳು ತಿಳಿಸಿವೆ

ಕೇಂದ್ರ ಸಚಿವ ಪ್ರಕಾಶ ಜಾವಡೇಕರ್ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ

ಯಡ್ಯೂರಪ್ಪ ರಾಜ್ಯಪಾಲ ವಜುಭಾಯಿ ವಾಲಾ ಅವರ ಜೊತೆ ಕೆಲ ಕ್ಷಣ ತ್ರಿವರ್ಣ ಧ್ವಜ ಹೊದಿಸಲಾಗಿದ್ದ ಅನಂತ್ ಕುಮಾರ್ ಅವರ ಪಾರ್ಥಿವ ಶರೀರದ ಮುಂದೆ ನಿಂತು ಮೌನ ಪ್ರಾರ್ಥನೆ ಸಲ್ಲಿಸಿದ ಅವರು ನಂತರ ಅನಂತ್ ಕುಮಾರ್ ಅವರ ಪತ್ನಿ ಡಾಕ್ಟರ್ ತೇಜಸ್ವಿನಿ ಅನಂತಕುಮಾರ್ ಹಾಗೂ ಕುಟುಂಬದ ಸದಸ್ವರಿಗೆ ಸಾಂತ್ವನ ಹೇಳಿದರು

ನಂತರ ಬಿಗಿ ಭದ್ರತೆಯ ನಡುವೆ ಎಚ್ ಎ ಎಲ್ ವಿಮಾನ ನಿಲ್ದಾಣದಿಂದ ದಿಲ್ಲಿಗೆ ಮರಳಿ ಪ್ರಯಾಣಿಸಿದರು ಬಿಜೆಪಿ ಹಿರಿಯ ನಾಯಕ ಅನಂತಕುಮಾರ್ ಅವರ ನಿಧನದ ಸುದ್ದಿ ತಿಳಿಯುತ್ತಿದ್ದಂತೆ ಅವರ ನಿವಾಸದತ್ತ ಜನಜಂಗುಳಿ ಹರಿದುಬಂತು ಜನಾನುರಾಗಿ ನಾಯಕನ ನಿಧನ ಅಕಾಲಿಕ ಎಂದು ಗಣ್ಯರಾದಿಯಾಗಿ ಅನೇಕರು ಕಂಬನಿ ಮಿಡಿದರು

ಮಾಜಿ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಸಂಪುಟದಲ್ಲಿ ಅನಂತ್ಕುಮಾರ್ ಅವರು ನಾಗರಿಕ ವಿಮಾನಯಾನ ಮತ್ತು ನಗರಾಭಿವೃದ್ಧಿ ಸಚಿವರಾಗಿ ತದನಂತರ ಪ್ರಸ್ತುತ ನರೇಂದ್ರ ಮೋದಿ ಅವರ ಸಂಪುಟದಲ್ಲಿ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರಾಗಿ ಅವರು ಕೆಲಸ ಮಾಡಿದ್ದರು

ಬೆಂಗಳೂರು ಮೆಟ್ರೋ ಬೆಂಗಳೂರು ವರ್ತಲ ರೈಲ್ವೆ ಮತ್ತು ಹೆಚ್ ಎ ಎಲ್ ವಿಮಾನ ನಿಲ್ದಾಣ ಅಭಿವೃದ್ದಿಯಲ್ಲಿ ಅವರ ಪಾತ್ರವನ್ನು ಮರೆಯುವಂತಿಲ್ಲ ಬಡವರು ಮತ್ತು ಪರಿಸರದ ಬಗ್ಗೆ ಅಪಾರ ಕಾಳಜಿ ಹೊಂದಿದ್ದರು

ಹಸಿರು ಭಾನುವಾರ ಕಾರ್ಯಕ್ರಮದ ಮೂಲಕ ಬೆಂಗಳೂರಿನಲ್ಲಿ ಒಂದು ಕೋಟಿ ಮರಗಳನ್ನು ಬೆಳೆಸುವ ಕಾರ್ಯಕ್ರಮವನ್ನು ಟ್ರಸ್ಟ್ ಮೂಲಕ ನಿರಂತರವಾಗಿ ನಡೆಸಿಕೊಂಡು ಬರುತ್ತಿದ್ದರು

ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಮ್ನ ಶೋಕ ಸಂದೇಶದಳ್ಲಿ ಅನಂತ್ಕುಮಾರ್ ಅವರ ಮಾನವೀಯ ಗುಣಗಳು ಮತ್ತು ಪಕ್ಷ ಸಂಘಟನೆಯಲ್ಲಿ ಅವರು ವಹಿಸಿದ ಪಾತ್ರವನ್ನು ದೇಶ ಮರೆಯಲು ಸಾಧ್ಯವೇ ಇಲ್ಲ ಎಂದು ತಿಳಿಸಿದ್ದಾರೆ ಮಾಜಿ ಪ್ರಧಾನಿ ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡ ಅವರು ದುಬೈನಿಂದ ಶೋಕ ಸಂದೇಶ ಕಳುಹಿಸಿದ್ದು ಓರ್ವ ಸೃಜನಶೀಲ ವ್ವಕ್ತಿಯನ್ನು ನಾಡು ಕಳೆದುಕೊಂಡಿದೆ ನಾಡಿಗೆ ಅವರು ಸಲ್ಲಿಸಿದ ಕೊಡುಗೆ ಸ್ಪರಣೀಯ ಎಂದಿದ್ದಾರೆ ಅನಂತಕುಮಾರ್ ದೇಶ ಕಂಡ ಅತ್ಯತ್ತಮ ಸಂಸದೀಯ ಪಟುವಾಗಿದ್ದರು ಎಂದು ಲೋಕಸಭೆಯಲ್ಲಿನ ಕಾಂಗ್ರೆಸ್ ಪಕ್ಷದ ನಾಯಕ ಎಂ ಮಲ್ಲಿಕಾರ್ಜುನ ಖರ್ಗೆ ಬಣ್ಣಿಸಿದ್ದಾರೆ ಕೇಂದ್ರ ಸಚಿವರಾದ ಸುಶ್ಮ ಸ್ವರಾಜ್ ನಿರ್ಮಲಾ ಸೀತಾರಾಮನ್ ಹಾಗೂ ರಾಜ್ಯವರ್ಧನ್ ಸಿಂಗ್ ಟ್ವೀಟ್ ಮೂಲಕ ಶ್ರದ್ದಾಂಜಲಿ ಸಲ್ಲಿಸಿ ಸಹೋದರರಂತಿದ್ದ ಅನಂತಕುಮಾರ್ ಅವರ ಒಡನಾಟ ಅನೇಕ ಹೊಸ ಸಂಗತಿಗಳ ಕಲಿಕೆಗೆ ದಾರಿಯಾಗಿತ್ತು ಅವರು ಪಕ್ಷಕ್ಕೆ ಬಹುದೊಡ್ಡ ಶಕ್ತಿಯಾಗಿದ್ದರು ಎಂದಿದ್ದಾರೆ

ಕುಮಾರಸ್ವಾಮಿ ಶೋಕ ಸಂದೇಶದಲ್ಲಿ ರಾಜಕೀಯದಾಜೆಗೂ ಅನಂತಕುಮಾರ್ ಅವರೊಂದಿಗಿನ ಸ್ನೇಹ ವಿಶ್ವಾಸ ಬಹಳ ಗಟ್ಟಿಯಾಗಿತ್ತು ಅವರು ದಕ್ಷ ಆಡಳಿತಗಾರರಾಗಿ ರಾಜ್ಯದ ಹಿತಚಿಂತಕರಾಗಿ ಅನೇಕ ಸಮಸ್ಯೆಗಳಿಗೆ ಸದಾಕಾಲ ಸ್ವಂದಿಸುತ್ತಿದ್ದರು ಎಂದು ಕಂಬನಿ ಮಿಡಿದಿದ್ದಾರೆ ಏಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಏಐಸಿಸಿ ಪ್ರಧಾನ ಕಾರ್ಯದರ್ಶಿ ಹಾಗೂ ಕರ್ನಾಟಕ ಉಸ್ತುವಾರಿ ಕೆಸಿ ವೇಣುಗೋಪಾಲ್ ಸಂತಾಪ ಸೂಟಿಸಿ ಅನಂತಕುಮಾರ ಅವರದ್ದು ಗೌರವಾನ್ದಿತ ವ್ಯಕ್ತಿತ್ವ ಅವರ ಅಕಾಲಿಕ ನಿರ್ಗಮನ ನಿರ್ವಾತ ಸೃಷ್ಟಿಸಿದೆ ಎಂದು ಅಭಿಪ್ರಾಯಪಟ್ಟದ್ದಾರೆ ಉಪಮುಖ್ಯಮಂತ್ರಿ ಡಾಕ್ಷರ್ ಜಿ ಪರಮೇಶ್ವರ್ ಅಂತಿಮ ದರ್ಶನ ಪಡೆದು ಅನಂತಕುಮಾರ್ ಅವರ ನಿಧನ ತಮಗೆ ವಯಕ್ತಿಕ ಹಾನಿ ಕುಟುಂಬದ ಓರ್ವ ಸದಸ್ಥನನ್ನು ಕಳೆದುಕೊಂಡಂತಾಗಿದೆ ಎಂದಿದ್ದಾರೆ ಮಾಜಿ ಮುಖ್ಯಮಂತ್ರಿ ಹಾಗೂ ಶಾಸಕ ಜಗದೀಶ ಶೆಟ್ಟರ್ ತಮ್ಮ ಸಂತಾಪ ಸೂಚಿಸಿ ಹುಬ್ಬಳ್ಳಿಯ ವಿದ್ವಾರ್ಥಿ ಜೀವನ ಹಾಗೂ ಹೋರಾಟದ ಬದುಕು ಓರ್ವ ಪ್ರಜ್ಞಾವಂತ ರಾಜಕಾರಣಿಯಾಗಿ ಅನಂತಕುಮಾರ ಅವರನ್ನು ರೂಪಿಸಿತು ಅವರ ನಿರ್ಗಮನ ನಿರ್ವಾತ ಸೃಷ್ಟಿಸಿದೆ ಎಂದು ಹೇಳಿದ್ದಾರೆ ಧಾರವಾಡ ಸಂಸದ ಪ್ರಲ್ವಾದ ಜೋಶಿ ತಮ್ನ ನುಡಿ ನಮನದಲ್ಲಿ ಅನೇಕ ಹೋರಾಟಗಳಲ್ಲಿ ಸಹಕಾರಿಯಾಗಿ ದುಡಿದ ಪಕ್ಷವನ್ನು ಸಂಘಟಿಸುವಲ್ಲಿ ಗುರುತರ ಹೊಣೆ ಹೊತ್ತ ಸಹೋದರನನ್ನು ಕಳೆದುಕೊಂಡಂತಾಗಿದೆ ಎಂದಿದ್ದಾರೆ ಅನಂತಕುಮಾರ ಅವರ ಅಕಾಲಿಕ ನಿಧನಕ್ಕೆ ಬೆಳಗಾವಿ ಜಿಲ್ಲೆಯಗಣ್ಣರು ಕಂಬನಿ ಮಿಡಿದಿದ್ದಾರೆ ಸಂಸದ ಸುರೇತ ಅಂಗಡಿ ಅನಂತಕುಮಾರ ಅವರು ಆತ್ಮೀಯ ಗೆಳೆಯ ಹಾಗೂ ಒಳ್ಳೆಯ ಮಾರ್ಗದರ್ಶಕರಾಗಿದ್ದರು ಅವರ ಅಗಲಿಕೆ ತೀವ್ರ ಆಘಾತ ತಂದಿದೆ ಎಂದು ಶೋಕ ವ್ಚಕ್ತಪಡಿಸಿದ್ದಾರೆ ಕೇಂದ್ರ ಸಚಿವ ಅನಂತಕುಮಾರ್ ಒಬ್ಬ ಸ್ನೇಹ ಜೀವಿ ಅಗಿದ್ದರು ಎಂದು ಧಾರವಾಡ ಜಿಲ್ಲೆ ಉಸ್ತುವಾರಿ ಸಚಿವ ಆರ್

ರಾಜ್ಯದ ಕೆಲಸಗಳಿಗೆ ಅವರು ಸದಾಕಾಲ ಸಹಾಯ ಮಾಡುತ್ತಿದ್ದರು ಎಂದು ಅವರು ತಮ್ಮ ಸಂದೇಶದಲ್ಲಿ ಗುಣಗಾನ ಮಾಡಿದ್ದಾರೆ ಈ ನಡುವೆ ಅನಂತಕುಮಾರ್ ಅವರ ನಿಧನದ ಗೌರವಾರ್ಥ ಧಾರವಾಡ ಬೆಳಗಾವಿ ರಾಯಚೂರು ಮಂಡ್ಕ ಕೊಪ್ಪಳ ಸೇರಿದಂತೆ ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಬಿಜೆಪಿ ಘಟಕದ ವತಿಯಿಂದ ಸಂತಾಪ ಸಭೆ ಜರುಗಿದ ವರದಿಗಳು ಬಂದಿವೆ ಸಾರ್ವಜನಿಕ ಪ್ರಸಾರ ಸೇವಾ ದಿನವನ್ನು ನಿನ್ನೆ ಆಚರಿಸಲಾಯಿತು

ಸ್ವಾತಂತ್ರ್ಯಾನಂತರ ಭಾರತ ಇಬ್ಬಾಗವಾದ ಸಂದರ್ಭದಲ್ಲಿ ಹರಿಯಾಣಾದ ಕುರುಕ್ಷೇತ್ರದಲ್ಲಿ ತಾತ್ಕಾಲಿಕ ಆಶ್ರಯ ಪಡೆದಿದ್ದ ಸಂತ್ರಸ್ತ ಜನರನ್ನು ಉದ್ದೇತಿಸಿ ಗಾಂಧೀಜಿ ಅಂದು ಆಕಾಶವಾಣಿಯ ದಿಲ್ಲಿ ಕೇಂದ್ರದ ಮೂಲಕ ಪ್ರಸಾರ ಭಾಷಣ

ಬೆಂಗಳೂರು ಕ್ರೀಡೆಗೆ ಉತ್ತೇಜನ ನೀಡುವ ನಗರವಾಗಿದೆ ಈ ಬಾರಿ ಈ ಪಂದ್ಯಾವಳಿಯ ಪ್ರಶಸ್ತಿ ಮೊತ್ತವನ್ನು ಒಂದೂವರೆ ಲಕ್ಷ ಅಮೆರಿಕನ್ ಡಾಲರ್ಗೆ ಹೆಚ್ಚಿಸಲಾಗಿದೆ ಎಂದು ಡಾಕ್ಟರ್ ಪರಮೇಶ್ವರ್ ಹೇಳಿದರು ಚುಟುಕು ಸುದ್ದಿ ಕೇಂದ್ರ ಸಚಿವ ಅನಂತಕುಮಾರ ಅವರ ನಿಧನದ ಹಿನ್ನೆಲೆ ಗದಗ ಜಿಲ್ಲಾಡಳಿತ ನಾಳೆ ಪೂರ್ವ ನಿಯೋಜಿತವಾಗಿದ್ದ ಕಿತ್ತೂರು ರಾಣಿ ಚೆನ್ನಮ್ಮ ಜಯಂತಿಯನ್ನು ಮುಂದೂಡಲಾಗಿದೆ ಎಂದು ಕನ್ನಡ ಮತ್ತು ಸಂಸ್ಟತಿ ಇಲಾಖೆಯ ಪ್ರಕಟಣೆ ತಿಳಿಸಿದೆ ಬಿಜೆಪಿ ನಾಯಕ ಅನಂತಕುಮಾರ್ ಅವರ ನಿಧನದಿಂದ ಮೂರು ದಿನಗಳ ಶೋಕಾಚರಣೆ ಹಿನ್ನೆಲೆ ಪೂರ್ವನಿಯೋಜಿತ ಅಧಿಕೃತ ಕಾರ್ಯಕ್ರಮ ರದ್ದು ಪಡಿಸಿ ಕೊಪ್ಪಳ ತೋಟಗಾರಿಕೆ ಇಲಾಖೆ ಆವರಣದಲ್ಲಿ ರೈತರಿಗೆ ಅನುಕೂಲವಾಗುವಂತೆ ಜೇನು ಪ್ರದರ್ಶನ ಮತ್ತು ಮಾರಾಟಕ್ಕೆ ಮಾತ್ರ ಅವಕಾಶ ಕಲ್ಪಿಸಲಾಗಿದೆ ಇಂದು ಆಯೋಜಿತವಾಗಿದ್ದ ಬೆಳಗಾವಿಯ ಕೆ

ರೈತರ ಉತ್ಪನ್ನಗಳಗೆ ವೈಜ್ಞಾನಿಕ ಬೆಲೆ ನಿಗದಿ ಪಡಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ದಾವಣಗೆರೆಯಲ್ಲಿ ರಾಜ್ಯ ರೈತ ಸಂಘ ಮತ್ತು ಹುರು ಸೇನೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಜಿಲ್ಲೆಯಲ್ಲಿ ಭತ್ತ ಹಾಗೂ ಮೆಕ್ಕೆಜೋಳದ ಖರೀದಿ ಕೇಂದ್ರಗಳನ್ನು ಆರಂಭಿಸಬೇಕೆಂದು ಒತ್ತಾಯಿಸಿದರು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಕೇಂದ್ರ ಸಚಿವ ಹಾಗೂ ಬಿಜೆಪಿ ನಾಯಕ ಅನಂತ್ ಕುಮಾರ್ ವಿಧಿ ವಶ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ಅಂತಿಮ ನಮನ ಬೆಂಗಳೂರಿನಲ್ಲಿ ಇಂದು ಸಕಲ ಸರ್ಕಾರಿ ಗೌರವಗಳೊಂದಿಗೆ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಗಣ್ಯರ ಕಂಬನಿ